ಭಯೋತ್ವಾದನೆ ನಿಗ್ರಹ ಹಾಗೂ ವ್ಯಾಪಾರ ಮತ್ತು ಹೂಡಿಕೆ ಬಾಂಧವ್ಯಗಳ ವಿಸ್ತರಣೆಯಲ್ಲಿ ಸಹಕಾರವನ್ನು ಬಲಗೊಳಿಸಲು ಭಾರತ ಶ್ರೀಲಂಕಾ ನಿರ್ಧಾರ

ಭಯತ್ವಾದನೆ ಪತ್ತಿಕ್ಕುವಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಭಾರತ ಮತ್ತು ಶ್ರೀಲಂಕಾ ನಿರ್ಧರಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನವದೆಹಲಿಯಲ್ಲಿ ನಿನ್ನೆ ಶ್ರೀಲಂಕಾ ಪ್ರಧಾನಿ ಮಹಿಂದಾ ರಾಜಪಕ್ಷ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಪ್ರಧಾನಮಂತ್ರಿಯವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ದ್ದೀಪರಾಪ್ಪದಲ್ಲಿ ಸಮಾನತೆ ನ್ನಾಯ ಶಾಂತಿ ಮತ್ತು ಗೌರವಕ್ನಾಗಿನ ತಮಿಳು ಜನರ ಆಶೋತ್ತರಗಳನ್ನು ಶ್ರೀಲಂಕಾ ಸರ್ಕಾರ ಈಡೇರಿಸುವುದೆಂಬ ಆಶಯವನ್ನು ಮೋದಿ ವ್ಯಕ್ತಪಡಿಸಿದ್ದಾರೆ ಶ್ರೀಲಂಕಾದಲ್ಲಿನ ಶ್ವಿರತೆ ಭದ್ರತೆ ಮತ್ತು ಸಮ್ಬದ್ದಿ ಭಾರತದ ಹಿತದ್ವಷ್ಟಿಯಿಂದಷ್ಟೇ ಅಲ್ಲದೇ ಇಡೀ ಹಿಂದೂ ಮಹಾಸಾಗರ ವಲಯದ ಹಿತದ್ದಷ್ಟಿಯನ್ನೂ ಹೊಂದಿದೆ ಎಂದು ಅವರು ಹೇಳಿದರು ಮಾತುಕತೆಯ ವೇಳೆ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಸಾಮಾಲೋಚಿಸಲಾಯಿತ್ತಲ್ಲದೇ ವ್ಲಾಪರ ಮತ್ತು ಪೂಡಿಕೆ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ದಿಸಲು ಸಹ ನಿರ್ಣಯಿಸಲಾಯಿತು ಶ್ರೀಲಂಕಾದ ಅಭಿವ್ವದ್ದಿಯಲ್ಲಿ ಭಾರತ ನಂಬಿಕಸ್ವ ಪಾಲುದಾರ ದೇಶವಾಗಿದ್ದು ಶಾಂತಿ ಮತ್ತು ಅಭಿವ್ವದ್ಲಿಯ ನಿಟ್ಲಿನಲ್ಲಿ ಆ ದೇಶದ ಪ್ರಯತ್ನಗಳಿಗೆ ನೆರವನ್ನು ಮುಂದುವರೆಸಲಾಗುವುದು ಎಂದು ನರೇಂದ್ರ ಮೋದಿ ತಿಳಿಸಿದರು

ಮೀನುಗಾರರ ವಿಷಯದ ಬಗ್ಗೆ ಪ್ರಸ್ತಾಪಿಸಿದ ಮೋದಿ ಈ ಸಮಸ್ಲೆ

ಮಹಿಂದಾ ರಾಜಪಕ್ಷ ಅವರು ಪತ್ರಿಕಾ ಹೇಳಿಕೆ ನೀಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೆರೆ ಹೊರೆ ಮೊದಲು ನೀತಿಗೆ ಧನ್ನವಾದ ಅರ್ಪಿಸಿದ್ದರೆ

ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಶ್ರೀಲಂಕಾ ಪ್ರಧಾನಿ ಅವರನ್ನು ಭೇಟಿ ಮಾಡಿದ್ಲ ಶ್ರೀಲಂಕಾ ಅಭಿವೃದ್ಧಿ ಪ್ರಗತಿ ಮತ್ತು ಭದ್ರತೆ ವಿಷಯದಲ್ಲಿ ಪಾಲುದಾರ ದೇಶವಾಗಿದೆ ಎಂದಿದ್ಲಾರೆ ಮಾಜಿ ಪ್ರಧಾನಿ ಡಾ ಮನಮೋಪನ್ ಸಿಂಗ್ ನೇತ್ಪತ್ತದ ಕಾಂಗ್ರೆಸ್ ಪಕ್ಷದ ನಿಯೋಗವೂ ಸಪ ಶ್ರೀಲಂಕಾ ಪ್ರಧಾನಿ ಅವರನ್ನು ಭೇಟಿಯಾಗಿತ್ತು ಶ್ರೀಲಂಕಾ ಪ್ರಧಾನಿ ಮಹಿಂದಾ ರಾಜಪಕ್ಷ ಅವರು ನಿನ್ನೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಿದ್ದರು ರಾಜಪಕ್ಷ ಅವರು ವಾರಾಣಸಿ ಸಾರಾನಾಥ್ ಬೋಧಗಯಾ ಮತ್ತು ತಿರುಪತಿಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ ರಾಜಪಕ್ಷ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಕ್ಷೆಗೊಂಡ ಮೊದಲ ವಿದೇಶಿ ಭೇಟಿ ಇದಾಗಿದೆ

ಇದರಿಂದ ದಕ್ಷತೆ ಪೆಚ್ಚುವುದು ಹಾಗೂ ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ವಿಚಾರಣೆ ಸಮಯವನ್ನು ತಗ್ಗಿಸಲು ಸಾಧ್ಯವಾಗುವುದೆಂದು ಅವರು ಹೇಳಿದ್ದಾರೆ

ವ್ಯಾಪಕ ಪ್ರಮಾಣದ ವಿವಾದಗಳನ್ನು ಬಗೆಪರಿಸಲು ಇಂದು ಮಧ್ಯಸ್ಥಿಕೆ ಎನ್ನುವುದು ಅತ್ಯಂತ ಆದ್ಯತೆಯ ವಿಧಾನವಾಗಿದೆ ಇದು ವೇಗವಾಗಿ ಹಾಗೂ ಕಡಿಮೆ ವೆಚ್ವದಲ್ಲಿ ನಡೆಯುವ ಪ್ರಕ್ರಿಯೆಯೂ ಆಗಿದೆ ಎಂದು ಅವರು ತಿಳಿಸಿದರು

ಜಮ್ಮ ಮತ್ತು ಕಾಶ್ಮೀರ ಮೂಲ ಸೌಕರ್ಯ ಅಭಿವೃದ್ಧಿ ಪಣಕಾಸು ನಿಗಮ ಈ ಯೋಜನೆಗಳಿಗೆ ಪಣ ಒದಗಿಸುತ್ತಿದೆ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಹೊಸ ಕ್ರೀಡಾಂಗಣಗಳ ಅಭಿವ್ಯದ್ದಿಯೂ ಸೇರಿದೆ

ಈ ಭೇಟಿಯ ವೇಳೆ ಅವರು ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ತು ಅವರೊಂದಿಗೆ ದ್ವಿಪಕ್ಷೀಯ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ವಿಯೇಟ್ನಾಂ ಉಪಾಧ್ಯಕ್ಷರು ರಾಷ್ಷಪತಿ ಭವನದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನೂ ಸಹ ಭೇಟಿಯಾಗಲಿದ್ದಾರೆ ಈ ಭೇಟಿಯ ವೇಳೆ ಭಾರತ ವಿಯೇಟ್ನಾಂ ನಡುವೆ ನೇರ ವಿಮಾನ ಸಂಚಾರವನ್ನು ಬುಧವಾರದಂದು ಪ್ರಕಟಿಸಲಾಗುವುದು ಡಾಂಗ್ ಥಾಯ್ ಗಾಕ್ ತಿನ್ವ್ ಅವರು ಗುರುವಾರದಂದು ಬೋಧಗಯಾಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ ಭಾರತ ವಿಯೆಟ್ನಾಂ ಬಾಂಧವ್ಯಗಳು ನಿಕಟವಾದ ಸಾಂಸ್ವತಿಕ ಐತಿಹಾಸಿಕ ನಾಗರಿಕತೆಯ ಸಂಪರ್ಕಗಳ ಬುನಾದಿಯ ಮೇಲೆ ನಿರ್ಮಾಣಗೊಂಡಿವೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಪ್ರಾದೇಶಿಕ ಹಾಗೂ ಅಂತಾರಾಷ್ಷೀಯ ವೇದಿಕೆಯಲ್ಲಿ ಬಲಿಷ್ಟ ಸಹಕಾರ ಮತ್ತು ವರಸ್ಪರ ನಂಬಿಕೆಯನ್ನು ಈ ಬಾಂಧವ್ದಗಳು ಸಾದರಪಡಿಸುತ್ತವೆ

ಆದರೆ ಚೀನಾದಿಂದ ಬರುವ ಚೀನಾ ರಾಷ್ಟೀಯರು ಅಥವಾ ವಿದೇಶಿ ರಾಷ್ಟೀಯ ವಿಮಾನ ಸಿಬ್ಬಂದಿಗೆ ಈ ನಿರ್ಬಂಧಗಳು ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಭಾರತೀಯ ವಿಮಾನಯಾನ ಸಂಸ್ಟೆಗಳ ವೈಕಿ ಏರ್ ಇಂಡಿಯಾ ಮತ್ತು ಇಂಡಿಗೋ ಭಾರತ ಜೀನಾ ನಡುವಣ ಎಲ್ಲಾ ವಿಮಾನ ಸಂಚಾರಗಳನ್ನು ರದ್ದುಪಡಿಸಿದೆ

ಈವರೆಗೆ ಕೇರಳದಲ್ಲಿ ಮೂವರಿಗೆ ಕೊರೋನಾ ವೈರಸ್ ಸೋಂಕು ತಗುಲಿರುವುದು ಪತ್ತೆಯಾಗಿದೆ ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುದಾನ್ ನಿನ್ನೆ ದೇಶದಲ್ಲಿನ ಕೊರೋನಾ ವೈರಸ್ ಪರಿಸ್ತಿತಿಯ ಬಗ್ಗೆ ಸಮೀಕ್ಷ ನಡೆಸಿದರು ಈ ವ್ಯಾದಿ ಪರಡಬಹುದಾದ ಸಾಧ್ಯಕೆ ಹಿನ್ನೆಲೆಯಲ್ಲಿ ಸದ್ಯದ ಪರಿಶ್ಠಿತಿ ಮತ್ತು ಸನ್ನದ್ಧತೆ ಬಗ್ಗೆ ಅವರು ಚರ್ಚೆ ನಡೆಸಿದರು ಈಗಾಗಲೇ ಗೊತ್ತು ಪಡಿಸಲಾಗಿರುವ ಏರ್ಬ್ರಿಡ್ಜ್ಗಳಲ್ಲಿ ಪಾಂಗ್ಕಾಂಗ್ ಮತ್ತು ಚೀನಾ ವಿಮಾನಗಳಲ್ಲದೇ ಸಿಂಗಪೂರ್ ಮತ್ತು ಥೈಲೆಂಡ್ನಿಂದ ಆಗಮಿಸುವ ಎಲ್ಲಾ ವಿಮಾನಗಳ ಸಂಪೂರ್ಣ ತಪಾಸಣೆ ನಡೆಸಲಾಗುತ್ತಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಸಂಪೂರ್ಣ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದ್ದು ವೈಯಕ್ತಿಕ ರಕ್ಷಣಾ ಉಪಕರಣಗಳು ಮತ್ತು ಮಾಸ್ಕ್ಗಳು ಲಭ್ಯವಾಗುವಂತೆ ಅಗತ್ಯ ದಾಸ್ತಾನು ಮಾಡಲಾಗಿದೆ

ನಾಗಾಲ್ಕಾಂಡ್ನಲ್ಲಿ ಈವರೆಗೆ ಯಾವುದೇ ಕೋರೋನಾ ವೈರಸ್ ಪ್ರಕರಣ ದೃಢಪಟ್ಟಲ್ಲ ಎಂದು ಅಲ್ಲಿನ ಆರೋಗ್ಯ ಸಚಿವ ಪಾಂಗ್ ನ್ಯೂ ಹೋಂ ತಿಳಿಸಿದ್ದಾರೆ ರಾಜ್ಯ ವಿಧಾನಸಭೆಯ ಮುಂಗಡಪತ್ರ ಅಧಿವೇಶನದ ಸಂದರ್ಭದಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ ಅಸ್ಸಾಂನಲ್ಲಿ ರಾಷ್ಷೀಯ ಆರೋಗ್ಯ ಮಿಷನ್ ನಿರ್ದೇಶಕ ಡಾ ಎಸ್ ಲಕ್ಷ್ಮಣನ್ ಮಾತನಾಡಿ ಅಸ್ಸಾಂನಲ್ಲಿ ಕೊರೋನಾ ವೈರಸ್ನ ಯಾವುದೇ ಹೊಸ ಪ್ರಕರಣ ವರದಿಯಾಗಿಲ್ಲ ಎಂದಿದ್ದಾರೆ

ಈ ಪ್ರಕರಣದಲ್ಲಿ ಅನೇಕರು ಗಾಯಗೊಂಡಿದ್ದು ಇಡೀ ದೇಶ ದಿಗ್ದಮೆಗೊಂಡಿದೆ ಭದ್ರತಾ ಸೇನಾ ಪಡೆಗಳು ಮಾಲ್ನ ನೆಲಮಾಳಿಗೆಗೆ ಮುತ್ತಿಗೆ ಪಾಕಿದ್ದು ಅನೇಕರನ್ನು ಅಲ್ಲಿಂದ ತೆರವುಗೊಳಿಸಿದೆ ಕೃತ್ಯ ಎಸಗಿದ ಬಂದೂಕುದಾರಿಯನ್ನು ಸಾರ್ಜೇಂಟ್ ಮೇಜರ್ ಜಕ್ರಪಂತ್ ತೋಮಾ ಎಂದು ಗುರುತಿಸಲಾಗಿದ್ದು ಈತ ಓರಿಯ ಸೇನಾ ಅಧಿಕಾರಿ ಎನ್ನಲಾಗಿದೆ